ಯಲಹಂಕ ವಾಯುನೆಲೆಗೆ ಆಗಮಿಸಿದ ಪ್ರಧಾನಮಂತ್ರಿಯವರನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಜೋಡಿ ಡಿ

ಸದಾನಂದ ಗೌದ ಸಚಿವ ಆರ್ ಅಶೋಕ ಮತ್ತಿತರರು ಸ್ಲಾಗತಿಸಿದರು ಬಳಿಕ ಸೇನಾ ಹೆಲಿಕಾಪ್ಸರ್ ಮೂಲಕ ತುಮಕೂರಿಗೆ ತೆರಳಿದ ಪ್ರಧಾನಮಂತ್ರಿ ಅಲ್ಲಿನ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀದಿ ಡಾ ಶಿವಕುಮಾರ ಸ್ವಾಮೀಜಿ ಅವರ ಗದ್ದುಗೆ ದರ್ಶನ ಪಡೆದು ಗೌರವ ಸಲ್ಲಿಸಿದರು ಮಠದಲ್ಲಿ ನಡೆದ ಸಮಾರಂಭದಲ್ಲಿ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಪ್ರಧಾನಮಂತ್ರಿಯವರನ್ನು ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಡಾ ಶಿವಕುಮಾರ ಸ್ನಾಮೀಜಿಯವರ ಸ್ಮರಣಾರ್ಥ ನಿರ್ಮಾಣಗೊಳ್ಳುತ್ತಿರುವ ವಸ್ತು ಸಂಗ್ರಹಾಲಯದ ಶಂಕುಸ್ವಾಪನೆ ನೆರವೇರಿಸಿದರು

ನಮ್ಮ ಯುವಜನತೆ ದೇಶವನ್ನು ಜಾಗತಿಕ ನಕ್ಷೆಯಲ್ಲಿ ಗುರುತಿಸಿಕೊಳ್ಳುವ ಕನಸು ಕಾಣುತ್ತಿದೆ ಅದನ್ನು ನಾವೆಲ್ಲರೂ ಜೊತೆಯಾಗಿ ಸಾಕಾರಗೊಳಿಸಬೇಕಿದೆ ಎಂದರು ಬಡವರು ಹಿಂದುಳಿದವರು ಹಾಗೂ ಆದಿವಾಸಿಗಳ ಆಕಾಂಕ್ಷೆಗನುಗುಣವಾಗಿ ರಾಷ್ಟವನ್ನು ಮುನ್ನಡೆಸಬೇಕಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು

ಕೃಷಿ ಸಮ್ಮಾನ್ ಯೋಜನೆಯ ಮೂರನೇ ಕಂತಿನ ಹಣ ಪಾವತಿಗೆ ಚಾಲನೆ ನೀಡಲಿದ್ದಾರೆ ರಾಜ್ಯದ ಆಯ್ದ ರೈತರಿಗೆ ಕಿಸಾನ್ ಕ್ರೆದಿಟ್ ಕಾರ್ಡ್ ವಿತರಣೆ ಮತ್ತು ತಮಿಳುನಾದಿನ ಆಯ್ದ ಮೀನುಗಾರರಿಗೆ ಆಳ ಸಮುದ್ರ ಮೀನುಗಾರಿಕಾ ನೌಕೆಗಳ ಕೀಲಿಕ್ಕೆಗಳನ್ನು ಪ್ರಧಾನಮಂತ್ರಿ ಹಸ್ತಾಂತರಿಸಲಿದ್ದಾರೆ ಸಮಾವೇಶದಲ್ಲಿ ಸುಮಾರು ಒಂದೂವರೆ ಲಕ್ಷ ಸಾರ್ವಜನಿಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಪ್ರಧಾನಮಂತ್ರಿ ಭೇಟಿ ಹಿನ್ನೆಲೆಯಲ್ಲಿ ತುಮಕೂರು ನಗರ ಹಾಗೂ ಹೊರವಲಯದಲ್ಲಿ ಭದ್ರತಾ ದೃಷ್ಟಿಯಿಂದ ಮೂರು ಸಾವಿರ ಪೊಲೀಸರನ್ನು ನಿಯೋಜಿಸಲಾಗಿದೆ

ಇಂದು ಸಂಜೆ ಪ್ರಧಾನಮಂತ್ರಿ ಅವರು ಬೆಂಗಳೂರಿನ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿ ಆರ್

ಅಲ್ಲಿ ಅವರು ದೇಶೀಯ ಸಂಶೋಧನಾ ಸಾಮರ್ಥ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಯುವ ವಿಜ್ಞಾನಿಗಳಿಗಾಗಿ ನಿರ್ಮಿಸಲಾಗಿರುವ ಐದು ಪ್ರಯೋಗಾಲಯಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಡಿ ಆರ್

ಒ ಅಭಿವೃದ್ದಿಪಡಿಸಿರುವ ವಿಶೇಷ ಉತ್ತನ್ನಗಳ ಪ್ರದರ್ಶನವನ್ನು ವೀಕ್ಷಿಸಲಿದ್ದಾರೆ

ಆರ್ ಡಿ ಒ ದಲ್ಲಿ ವಿಜ್ಞಾನಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ಸಂಕ್ರಾಂತಿ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ ರಚನೆಯಾಗುವ ನಿರೀಕ್ಷೆಯಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆ

ಈಶ್ವರಪ್ಪ ಶಿವಮೊಗ್ಗದಲ್ಲಿಂದು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಚಿವ ಸಂಪುಟ ವಿಸ್ತರಣೆ ವಿಚಾರ ನಿರ್ಧಾರ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು ಉಪಚುನಾವಣೆಉಲ್ಲಿ ಗೆದ್ದ ಎಲ್ಲಾ ಶಾಸಕರಿಗೆ ಸಚಿವ ಸ್ವಾನ ನೀಡುವುದು ನಿಶ್ಚಿತ ಎಂದರು ಗಡಿ ವಿಚಾರ ಕುರಿತಂತೆ ಮಾತನಾಡಿದ ಈಶ್ವರಪ್ಪ ನೆಲ ಜಲ ವಿಚಾರದಲ್ಲಿ ನಾವು ಯಾವ ರಾಜ್ಯದ ತಂಟೆಗೂ ಹೋಗಿಲ್ಲ ವಿವಾದವನ್ನೂ ಹುಟ್ಟುಹಾಕಿಲ್ಲ ಕಾನೂನಾತ್ಮಕವಾಗಿ ವಿವಾದವನ್ನು ಇತ್ಯರ್ಥಪಡಿಸಲಾಗುವುದು ಎಂದು ಕೆ

ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಆನ್ಲೈನ್ ಕೋರ್ಸ್ಗಳ ಆರಂಭಕ್ಕೆ ಉದ್ದೇಶಿಸಿದ್ದು ಆಡಳಿತ ಮಂಡಳಿಯ ಅನುಮತಿಯ ನಂತರ ಈ ಕುರಿತ ಪ್ರಸ್ತಾವವನ್ನು ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ ಯುಜಿಸಿಗೆ ಸಲ್ಲಿಸಲಾಗುವುದು ಎಂದು ಕುಲಪತಿ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಅವರ ಸ್ಥಳಗಳಿಂದಲೇ ಅಧ್ಯಯನಕ್ಕೆ ಅನುಕೂಲ ಕಲ್ಪಿಸುವ ಸಲುವಾಗಿ ಆನ್ಲೈನ್ ಕೋರ್ಸ್ಗಳನ್ನು ಪರಿಚಯಿಸಲಾಗುವುದು ವಿಶ್ವವಿದ್ಯಾಲಯವನ್ನು ಕಾಗದ ಮುಕ್ತಗೊಳಿಸಿ ಇ ಕ್ಯಾಂಪಸ್ ಮಾದುವತ್ತ ಇದು ಮತ್ತೊಂದು ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ

ವಿದ್ಯಾರ್ಥಿಗಳ ಅನಿಸಿಕೆ ಹಾಗೂ ಪ್ರಸಕ್ತ ಬೇಡಿಕೆಯನ್ನು ಗಮನಿಸಿ ಹೊಸ ಕೋರ್ಸ್ಗಳನ್ನು ರೂಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ